ಗುರುವಾರದಿಂದ ರಾಜ್ಯಸಭೆಯ ಅಧಿವೇಶನ ಆರಂಭವಾಗಲಿದೆ

ಇದು ಹೊಸ ಲೋಕಸಭೆಯ ಮೊದಲ ಅಧಿವೇಶನವಾಗಿದ್ದು ಹೊಸದಾಗಿ ಚುನಾಯಿತರಾದ ಸಂಸದರ ಪ್ರಮಾಣ ಮಚನ ಸ್ವೀಕಾರ ಲೋಕಸಭಾಧ್ಯಕ್ಷರ ಆಯ್ಲೆ ಕೇಂದ್ರ ಬಜೆಟ್ನ ಆರ್ಥಿಕ ವಿಚಾರಗಳು ಮತ್ತು ರಾಷ್ಷಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯ ಅಧಿವೇಶನದ ಪ್ರಮುಖ ಅಂಶಗಳಾಗಿರಲಿವೆ ಎಂದು ನಮ್ನ ಬಾತ್ನೀದಾರರು ವರದಿ ಮಾಡಿದ್ದಾರೆ ಜನರ ಕಲ್ಲಾಣಕ್ನಾಗಿ ಸಂಸತ್ತಿನ ಅಧಿವೇಶನ ಸುಸೂತ್ರವಾಗಿ ನಡೆಯುವಂತಾಗಲು ಎಲ್ಲ ರಾಜಕೀಯ ಪಕ್ಷಗಳು ಒಗ್ಗೂಡಿ ಕಾರ್ಯನಿರ್ವಹಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ ರಾಜಕೀಯ ಪಕ್ಷಗಳು ಪ್ರಸ್ತಾಪಿಸುವ ರಾಜಕೀಯ ಮಹತ್ವದ ವಿಷಯಗಳಿಗೆ ಸಂಬಂಧಿಸಿದಂತೆ ಚರ್ಚಿಸಲು ಸರ್ಕಾರ ಸಿದ್ದವಾಗಿದೆ ಎಂದು ಅವರು ಹೇಳಿದ್ದಾರೆ ನಾಳೆಯಿಂದ ಬಜೆಟ್ ಅಧಿವೇಶನ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿಂದು ರಾಜ್ಯ ಸಭೆ ಮತ್ತು ಲೋಕಸಭೆಯ ವಿವಿಧ ಪಕ್ಷಗಳ ಮುಖಂಡರನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ಭಾಷಣ ಮಾಡಿದರು ಹೊಸದಾಗಿ ಚುನಾಯಿತರಾದ ಸಂಸದರನ್ನು ಸ್ವಾಗತಿಸಿದ ಅವರು ಸಂಸತ್ತಿನ ಕಾರ್ಯನಿರ್ವಹಣೆಯಲ್ಲಿ ಹೊಸ ಶಕ್ತಿ ಮತ್ತು ಉತ್ಸಾಹ ತುಂಬಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಎಲ್ಲಾ ಪಕ್ಷಗಳು ರಾಜಕೀಯ ಭಿನ್ನಾಭಿಪ್ರಾಯವನ್ನು ಬದಿಗೊತ್ತಿ ರಾಷ್ಷದ ಪ್ರಗತಿಗೆ ಅವಿರತವಾಗಿ ಶ್ರಮಿಸಬೇಕು ಎಂದರು

ಸಂಸದರು ಜನರಿಗಾಗಿ ಸೇವೆ ಸಲ್ಲಿಸಬೇಕಿತ್ತು ಸಂಸತ್ತಿನ ಕಾರ್ಯನಿರ್ವಹಣೆಗೆ ಅಡ್ಡಿಪಡಿಸುವ ಮೂಲಕ ಜನರ ಹ್ಬದಯ ಗೆಲ್ಲಲು ಸಾಧ್ಯವಿಲ್ಲ ಹೀಗಾಗಿ ಎಲ್ಲಾ ಪಕ್ಷಗಳು ಸುಗಮ ಸಂಸತ್ ಕಲಾಪಕ್ಷೆ ಸಹಕರಿಸಬೇಕು ಎಂದರು

ಉಭಯ ಸದನಗಳನ್ನು ಉದ್ದೇಶಿಸಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಗುರುವಾರ ಭಾಷಣ ಮಾಡಲಿದ್ದಾರೆ

ಸಭೆಯ ನಂತರ ಸುಧ್ಗಿಗಾರರೊಂದಿಗೆ ಮಾತನಾಡಿದ ಸಂಸದೀಯ ವ್ವವಹಾರಗಳ ಸಚಿವ ಪ್ರಹ್ಲಾದ ಜೋಷಿ

ಕೇಂದ್ರ ಸಚಿವರಾದ ರಾಜನಾಥ್ಸಿಂಗ್ ಥಾವರ್ ಚಂದ್ ಗೆಹ್ಲೋಟ್ ಮತ್ತು ಅರ್ಜುನ್ ರಾಮ್ ಮೇಫ್ವಾಲ್ ಕಾಂಗ್ರೆಸ್ ಪಕ್ಷದ ಗುಲಾಂನಬಿ ಅಜಾದ್ ಮತ್ತು ಆನಂದ ಶರ್ಮ ಎನ್ಸಿಪಿ ನಾಯಕಿ ಸುಪ್ರೀಯಾ ಸುಲೆ ಡಿಎಂಕೆಯ ಟಿ ಆರ್ ಬಾಲು ಟಿಎಂಸಿಯ ಡೆರೆಕ್ ಒ ದ್ರೆನ್ ನ್ವಾಷನಲ್ ಕಾನ್ಫರೆನ್ಸ್ ನಾಯಕ ಫಾರೂಕ್ ಅಬ್ದುಲಾ ಎಐಎಡಿಎಂಕೆ ಪಕ್ಷದ ನವನೀತ ಕೃಷ್ಣನ್ ಸಮಾಜವಾದಿ ಪಕ್ಷದ ನಾಯಕ ರಾಮ್ಗೋಪಾಲ್ ಯಾದವ್ ಮತ್ತಿತರರು ಸಭೆಯಲ್ಲಿ ಪಾರ್ಗೊಂಡಿದ್ದರು

ಸಂಸತ್ತಿನ ಸಮಗ್ರ ಆತಯ ಇಂದ್ರಪ್ರಸ್ಥ ಹಾಗೂ ಎಫ್

ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಅವರು ಕೂಡ ಲೋಕಸಭೆಗೆ ಆಯ್ತೆ ಆಗಿರುವ ಹಿನ್ನೆಲೆಯಲ್ಲಿ ಬಿಹಾರದ ಒಂದು ಸ್ವಾನವೂ ಖಾಲಿಯಾಗಿದೆ ಒಡಿಶಾದ ಹಾಲಿ ಸದಸ್ಯರಾದ ಅಬ್ಲುತಾನಂದ ಸಮಂತ ಲೋಕಸಭೆಗೆ ಆಯ್ತೆ ಆಗಿದ್ದು

ರಾಜ್ವಸಭೆ ಸೇರಿದಂತೆ ತೆರವಾಗಿರುವ ಎಲ್ಲಾ ಸ್ಥಾನಗಳಗೂ ಪ್ರತ್ಯೇಕ ಸ್ಥಾನಗಳೆಂದು ಪರಿಗಣಿಸಿ ಪ್ರತ್ಯೇಕ ಅಧಿಸೂಚನೆ ಹೊರಡಿಸಲಾಗುವುದು ಹಾಗೂ ಪ್ರತ್ನೇಕ ಮತದಾನ ನಡೆಸಲಾಗುವುದು ಎಂದು ಆಯೋಗ ತಿಳಿಬದೆ

ದೇಶ ಹಾಗೂ ವಿದೇಶಗಳ ಜನತೆಯೊಂದಿಗೆ ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಲಿದ್ದಾರೆ

ಎರಡನೇ ಬಾರಿಗೆ ಪ್ರಧಾನ ಮಂತ್ರಿಯಾಗಿ ಅಧಿಕಾರ ಸ್ನೀಕರಿಸಿದ ನಂತರ ಇದು ಮೋದಿ ಅವರ ಮೊದಲ ಮನ್ ಕಿ ಬಾತ್ ಕಾರ್ಯಕ್ರಮವಾಗಿದೆ ರೇಡಿಯೋ ಮೂಲಕ ತಾವು ಮತ್ತೊಮ್ಮೆ ದೇಶವಾಸಿಗಳೊಂದಿಗೆ ಸಂತಸ ಸಕಾರಾತ್ಮಕತೆ ಹಂಚಿಕೊಳ್ಳಲು ಉತ್ತುಕರಾಗಿರುವುದಾಗಿ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ ನಾಗರಿಕರು ತಮ್ಮ ಕ್ರಿಯಾತ್ಮಕ ಸಲಹೆ ಸೂಚನೆ ಮತ್ತು ಅಭಿಪ್ರಾಯಗಳನ್ನು ನೇರವಾಗಿ ನಮೋ ಆಪ್ ಮತ್ತು ಮ್ಲೆಗೌ ಇನ್ ಮುಕ್ತ ವೇದಿಕೆಯ ಮುಖಾಂತರ ಪ್ರಧಾನ ಮಂತ್ರಿಯವರೊಂದಿಗೆ ಹಂಚಕೊಳ್ಳಬಹುದಾಗಿದೆ

ಬಿಹಾರದ ಮುಜಾ ಫರ್ಪುರ್ ಮತ್ತು ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಮಿದುಳಿದ ಉರಿಯೂತ ರೋಗ ಉಲ್ಪಣಿಸಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಇಂದು ಪರಿಸ್ಹಿತಿ ಪರಾಮರ್ತೆ ನಡೆಸಿದರು

ಫರ್ಪುರ್ನ ಎಸ್

ಎಂ

ಆರೋಗ್ನ ಖಾತೆ ರಾಜ್ನ ಸಚಿವ ಅಶ್ಲಿನ್ಕುಮಾರ್ ಚೌಬೆ ಬಿಹಾರ ಆರೋಗ್ನ ಸಚಿವ ಮಂಗಳ್ ಪಾಂಡೆ ರಾಜ್ನ ಮತ್ತು ಕೇಂದ್ರ ಸರ್ಕಾರಗಳ ಆರೋಗ್ಲ ಅಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಹರ್ಷವರ್ಧನ್ ರೋಗ ನಿಯಂತ್ರಣಕ್ಕೆ ಕ್ಲೆಗೊಂಡಿರುವ ಕ್ರಮಗಳ ಬಗ್ಗೆ ಪರಿಶೀಲಿಸಲಾಗಿದ್ದು ರಾಜ್ಯ ಸರ್ಕಾರಕ್ಕೆ ತಾಂತ್ರಿಕ ಮತ್ತು ಹಣಕಾಸು ಸಹಕಾರ ನೀಡಲಾಗುವುದು ಎಂದು ಭರವಸೆ ನೀಡಿದರು ನವದೆಹಲಿಗೆ ಹಿಂದಿರುಗುವ ಮುನ್ನ ಪಾಟ್ನಾದಲ್ಲಿಂದು ಸಂಜೆ ರಾಜ್ಯ ಆರೋಗ್ಯ ಅಧಿಕಾರಿಗಳೊಂದಿಗೆ ಮತ್ತೊಂದು ಸಭೆ ನಿಗದಿಯಾಗಿದೆ

ಅಲ್ಲಿ ಬಿಸಲಿನ ಝಳ ತೀವ್ರವಾಗಿದ್ದು ಬೆಗುಸಾರ್ಲೆ ಪೂರ್ವ ಚಂಪಾರಣ್ ಸೀತಾಮಾರ್ಹಿ ವ್ಲೆಶಾಲಿ ಮತ್ತು ಜಹ್ನಾಬಾದ್ ಜಿಲ್ಲೆಗಳಲ್ಲಿ ಮಿದುಳಿನ ಉರಿಯೂತದಂತಹ ಲಕ್ಷಣಗಳು ಗೋಚರವಾಗಿವೆ ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಪಂದ್ಲಾವಳಿಯಲ್ಲಿ ಇಂದು ಮ್ಲಾಂಚೆಸರ್ನಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಲಕ್ಷೆ ಮಳೆ ಅಡ್ಡಿಪಡಿಸಿತು ನಂತರ ಪಂದ್ಲ ಪ್ರಗತಿಯಲ್ಲಿದ್ದು

ಟಾಸ್ ಗೆದ್ದ ಪಾಕಿಸ್ತಾನ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತ್ತು

ಮಳೆಯಿಂದಾಗಿ ಪಂದ್ಲಕ್ಷೆ ವಿರಾಮ ನೀಡುವ ಮುನ್ನ

ನೆದರ್ಲ್ಯಾಂಡ್ನ ಡೆನ್ ಬಾಷ್ನಲ್ಲಿ ನಡೆದ ಆರ್ಚರಿ ವಿಶ್ವ ಚಾಂಪಿಯನ್ ಶಿಪ್ನ ಫೈನಲ್ ಪಂದ್ಯದಲ್ಲಿ ಚೀನಾ ಗೆಲುವು ಸಾಧಿಸಿದೆ